ಏರ್ಸೆಲ್ ಮ್ಚಾಕ್ಲಿಸ್ ಪ್ರಕರಣದಲ್ಲಿ ಮಾಜಿ ಹಣಕಾಸು ಸಚಿವ ಖಿ

ದೀನ್ದಯಾಳ್ ಉಪಾಧ್ವಾಯ ಗ್ರಾಮಜ್ಜೋತಿ ಯೋಜನೆ ಮತ್ತು ಸೌಭಾಗ್ತ ಯೋಜನೆಯಡಿ ವಿದ್ದುದೀಕರಣಗೊಂಡ ಗ್ರಾಮಗಳ ಫಲಾನುಭವಿಗಳೊಂದಿಗೆ ಇಂದು ಬೆಳಗ್ಗೆ ವಿಡಿಯೋ ಕಾನ್ವರೆನ್ಲಿಂಗ್ ಮೂಲಕ ಅವರು ನೇರ ಸಂವಾದ ನಡೆಸಿದರು ಸಮಾರೋಪಾದಿಯಲ್ಲಿ ವಿದ್ಯುದೀಕರಣ ಯೋಜನೆ ಹಮ್ಮಿಕೊಂಡು ಕುಗ್ರಾಮಗಳ ಮನೆ ಮನೆಗಳಲ್ಲಿ ಬೆಳಕು ಮೂಡಿಸಲಾಗಿದೆ ಗ್ರಾಮಗಳ ವಿದ್ಯುದೀಕರಣ ಮಾತ್ರವಲ್ಲ ದೇಶಾದ್ಯಂತ ವಿದ್ಯುತ್ ವಿತರಣಾ ವ್ಯವಸ್ವೆಯ ಸುಧಾರಣೆಯನ್ನು ತಮ್ಮ ಸರ್ಕಾರ ಯಶಸ್ವಿಯಾಗಿ ಕೈಗೊಂಡಿದೆ ಈ ಗ್ರಾಮಗಳ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವುದು ಸುಲಭ ಸಾಧ್ಯದ ಕಾರ್ಯವಾಗಿರಲಿಲ್ಲ ಇದಕ್ಕಾಗಿ ಕಾರ್ಯನಿರ್ವಹಿಸಿದ ತಂಡ ಅತ್ಯಂತ ಬದ್ದತೆಯಿಂದ ತನ್ನ ಕೆಲಸವನ್ನು ಪೂರೈಸಿದೆ ಎಂದರು

ಆಡಳಿತ ಪಕ್ಷದ ಅಧ್ಯಕ್ಷರು ಇನ್ನೂ ಮುಂದೆ ಹೋಗಿ ಎಲ್ಲಾ ಗ್ರಾಮಗಳ ಮನೆ ಮನೆಗೂ ವಿದ್ಯುತ್ ಸಂಪರ್ಕ ಕಲ್ಪಿಸುವುದಾಗಿ ಮಾತು ನೀಡಿದ್ದರು ಆದರೆ ಆ ಭರವಸೆಯನ್ನು ಈಡೇರಿಸುವಲ್ಲಿ ಅಂದಿನ ಸರ್ಕಾರ ಯಶಸ್ವಿಯಾಗಲಿಲ್ಲ ಎಂದು ಪ್ರಧಾನಮಂತ್ರಿ ಹೇಳಿದರು

ಕಾಂಗ್ರೆಸ್ ಸದಸ್ತ ಕೆ

ವೇಣುಗೋಪಾಲ್ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಸಾಮಾಜಿಕ ಮಾಧ್ವಮಗಳಲ್ಲಿ ಸುಳ್ಳು ಸುದ್ದಿಗಳಿಂದ ಇಂತಹ ಫಟನೆಗಳು ನಡೆದಿವೆ ಸಾಮಾಜಿಕ ಮಾಧ್ಯಮ ತಾಣಗಳನ್ನು ನಿಯಂತ್ರಿಸುವಂತೆ ಸಾಮಾಜಿಕ ಮಾಧ್ಯಮ ಸೇವಾ ಕಂಪನಿಗಳು ಮತ್ತು ರಾಜ್ಯಗಳಿಗೆ ಸೂಚನೆಗಳನ್ನು ಸರ್ಕಾರ ನೀಡಿದೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ರಾಜ್ಯ ಸರ್ಕಾರಗಳ ಜವಾಬ್ದಾರಿಯಾಗಿದ್ದು ಇಂತಹ ಫಟನೆಗಳು ನಡೆದಾಗ ಸಂಬಂಧಿತ ಮುಖ್ಯಮಂತ್ರಿಗಳು ತಪ್ಪಿತಸ್ದರ ವಿರುದ್ದ ಕರಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಹೇಳಿದರು ರಾಜ್ಙಸಭೆಯಲ್ಲೂ ಗುಂಪುಗಳಿಂದ ನಡೆಯುವ ಪತ್ತೆ ಪ್ರಕರಣಗಳ ಕುರಿತು ಸದಸ್ದರು ಕಳವಳ ವ್ಯಕ್ತಪಡಿಸಿ ಈ ಕುರಿತಂತೆ ಚರ್ಚೆಗೆ ಒತ್ತಾಯಿಸಿದರು ಶೂನ್ಯ ವೇಳೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಸದಸ್ಯರು ಒಡೆದು ಸಾಯಿಸುವ ಉದ್ದೇಶಕ್ಕೆ ಸಾಮಾಜಿಕ ಮಾಧ್ಯಮವನ್ನು ದುರ್ದಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಆರೋಪಿಸಿದರು ಈ ಕುರಿತಂತೆ ಎಲ್ಲ ಭಾಗಿದಾರರೊಂದಿಗೆ ಚರ್ಚೆ ನಡೆಸಲು ಸರ್ಕಾರಕ್ಷೆ ಸೂಚಿಸುವುದಾಗಿ ಸಭಾಪತಿ ಎಂ ವೆಂಕಯ್ಲನಾಯ್ಲು ಹೇಳಿದರು

ಚಿದಂಬರಂ ಮತ್ತು ಅವರ ಮತ್ರ ಕಾರ್ತಿ ಅವರನ್ನು ಆರೋಪಿಗಳಾಗಿಸಿ ಸಿಬಿಐ ಇಂದು ಪೂರಕ ಆರೋಪ ಪಟ್ಟಿ ಸಲ್ಲಿಸಿದೆ ಸಿಬಿಐ ನ್ವಾಯಾಧೀಶ ಓ ಪಿ ಸೈನಿ ಅವರಿಗೆ ಆರೋಪ ಪಟ್ಟಿ ಸಲ್ಲಿಸಲಾಗಿದ್ದು

ನಂತರ ಈ ಕಂಪನಿಗಳು ಅವ್ಲವಹಾರಗಳು ನಡೆಸಿರುವುದಾಗಿ ತಿಳಿದು ಬಂದಿತ್ತು

ಜಪ್ತಿ ವೇಳೆ ಒಂದು ಕೋಟಿ ರೂಪಾಯಿಗೂ ಹೆಚ್ಚು ಹಣ ದೊರೆತರೆ ಅದು ಖಜಾನೆಗೆ ಸೇರಬೇಕು ಎಂದು ನಿವ್ವತ್ತ ನ್ಯಾಯಮೂರ್ತಿ ಎಂ

ಷಾ ನೇತೃತ್ವದ ತಂಡ ಶಿಫಾರಸ್ಸು ಮಾಡಿದೆ

ದಂಡವನ್ನು ಕಟ್ಟಬೇಕಾಗಿದೆ ದೇಶದ ವಿವಿಧ ಕಡೆ ತೆರಿಗೆ ಅಧಿಕಾರಿಗಳು ಇತ್ತೀಚಿನ ಶೋಧ ಕಾರ್ಯಾಚರಣೆಗಳಲ್ಲಿ ಭಾರೀ ಮೊತ್ತದ ಪಣವನ್ನು ವಶಪಡಿಸಿಕೊಂಡ ಹಿನ್ನೆಲೆಯಲ್ಲಿ ಈ ಶಿಫಾರಸ್ಸುಗಳನ್ನು ಮಾಡಲಾಗಿದೆ

ಲಂಚ ತೆಗೆದುಕೊಳ್ಳುವವರು ಹಾಗೂ ಲಂಚ ನೀಡುವವರಿಗೂ ಶಿಕ್ಷೆಗೊಳಪಡಿಸುವ ಅಂಶ ಮಸೂದೆಯಲ್ಲಿದೆ ಈ ಮಸೂದೆಯೊಂದಿಗೆ ಭ್ರಷ್ಟಾಚಾರ ಮಾಹಿತಿ ನೀಡುವವರ ರಕ್ಷಣೆ ತಿದ್ದುಪಡಿ ಮಸೂದೆಯನ್ನು ಸರ್ಕಾರ ಮಂಡಿಸದಿರುವುದನ್ನು ಕಾಂಗ್ರೆಸ್ನ ಆನಂದ ಶರ್ಮಾ ಚರ್ಚೆ ಆರಂಭಿಸಿ ಪ್ರಶ್ನಿಸಿದರು ಕೇಂದ್ರದಲ್ಲಿ ಲೋಕಪಾಲ್ ಸ್ಟಾಪನೆಗೆ ವಿಫಲವಾಗಿರುವುದಕ್ಕೆ ಸರ್ಕಾರವನ್ನು ಅವರು ಪ್ರಶ್ನಿಸಿದರು ದೇಶದಲ್ಲಿ ಭ್ರಷ್ಟಾಚಾರ ನಿಗ್ರಹಕ್ಕೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳನ್ನು ಬಿಜೆಪಿಯ ಶ್ವಯಿತ್ ಮಲ್ಲಿಕ್ ವಿವರಿಸಿದರು

ಅಮೆರಿಕ ಮತ್ತು ಅದರ ವಾಣಿಜ್ಯ ಪಾಲುದಾರಿಕಾ ದೇಶಗಳ ನಡುವಿನ ಉದ್ವಿಗ್ನತೆ ನಡುವೆಯೂ ಉಪಖಂಡದಲ್ಲಿ ಅತಿವೇಗದ ಆರ್ಥಿಕ ಪ್ರಗತಿಯನ್ನು ಭಾರತ ಸಾಧಿಸುತ್ತಿದೆ ಎಂದು ವರದಿ ಹೇಳಿದೆ ಹಿಂಸಾಚಾರ ಹಬ್ಬುವ ಸಾಧ್ಯತೆ ಇರುವ ಬೋಗಸ್ ಮೋಸ್ಟ್ಗಳನ್ನು ತೆಗೆದು ಹಾಕುವುದಾಗಿ ಸಾಮಾಜಿಕ ಮಾಧ್ಯಮ ದಿಗ್ಗಜ ಫೇಸ್ಬುಕ್ ಹೇಳಿದೆ ಮುಂದಿನ ಕೆಲ ತಿಂಗಳಲ್ಲಿ ಈ ಕುರಿತಂತೆ ಹೊಸ ನೀತಿ ಅನುಸರಿಸಿ ಉದ್ರಿಕ್ತತೆ ಹಬ್ಲುವ ಹಾಗೂ ದಾರಿ ತಪ್ಪಿಸುವ ವಿಷಯ ಹಾಗೂ ಚಿತ್ರಗಳನ್ನು ತೆಗೆದು ಹಾಕಲಾಗುವುದು ಎಂದು ಫೇಸ್ಬುಕ್ ಹೇಳಿದೆ

ಜಮ್ಗು ಕಾಶ್ಮೀರ ಕುಪ್ವಾರ ಜಿಲ್ಲೆಯ ಅಂದ್ವಾರ ಪಟ್ಟಣದ ಬಾಟ್ಮೋರಾ ಅರಣ್ಯ ಪ್ರದೇಶದಲ್ಲಿ ಭದ್ರತಾಪಡೆಗಳು ಮತ್ತು ಭಯೋತ್ಪಾದಕರ ನಡುವೆ ಇಂದು ಗುಂಡಿನ ಕಾಳಗ ನಡೆದಿದೆ ಸೇನಾ ಗಸ್ತು ತಂಡ ಹಾಗೂ ಅವರಿಚಿತ ಭಯೋತ್ಪಾದಕರ ನಡುವೆ ಗುಂಡಿನ ಚಕಮಕಿ ನಡೆದಿದೆ ಎಂದು ಸೇನಾ ಮೂಲಗಳು ತಿಳಿಸಿವೆ ಗುಂಡಿನ ಚಕಮಕಿ ಕೆಲ ಸಮಯ ನಡೆದಿದ್ದು ನಂತರ ಭದ್ರತಾಪಡೆಗಳು ಇಡೀ ಪ್ರದೇಶವನ್ನು ಸುತ್ತುವರಿದು ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿವೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಮೂರು ಸರ್ಕಾರಿ ಹಾಗೂ ಎರಡು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅತ್ನುತ್ತಮ ಸಂಸ್ಥೆಗಳೆಂಬ ಗೌರವ ನೀಡಿದೆ ಎಂದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಪ್ರಕಾಶ್ ಜಾವಡೇಕರ್ ರಾಜ್ಯಸಭೆಯಲ್ಲಿಂದು ತಿಳಿಸಿದ್ದಾರೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಲೆ ಐಐಎಸ್ಸಿ ದೆಹಲಿ ಐಐಟಿ ಬಾಂಬೆ ಐಐಟಿ ಪಿಲಾನಿ ಬಿಐಟಿಎಸ್ ಹಾಗೂ ಮಣಿಪಾಲ ಅಕಾಡೆಮಿ ಆಫ್ ಪೈಯರ್ ಎಜುಕೇಷನ್ ಈ ಗೌರವ ಪಡೆದ ಸಂಸ್ಲೆಗಳಾಗಿವೆ ಕಾರ್ಗಿಲ್ ವಿಜಯ್ ದಿವಸ ಆಚರಣೆ ಅಂಗವಾಗಿ ಭಾರತೀಯ ಸೇನೆ ಕಾರ್ಗಿಲ್ನಲ್ಲಿ ಬಿಲ್ಲುಗಾರಿಕೆ ಸ್ಪರ್ಧೆ ಏರ್ಪಡಿಸಿತ್ತು

ಎರಡು ದಿನಗಳ ಕ್ರೀಡಾಕೂಟ ಇಂದು ಕೊನೆಗೊಂಡಿದೆ ಭಾರತೀಯ ಸೇನೆ ಪ್ರತಿವರ್ಷ ಆಯೋಜಿಸುವ ಈ ಕ್ರೀಡಾಕೂಟಕ್ಕೆ ಸ್ಠಳೀಯರು ಸೇರಿದಂತೆ ಯುವಕರಿಂದ ಉತ್ಸಾಹದ ಸ್ಪಂದನೆ ದೊರೆಯುತ್ತಿದೆ ಶ್ರೀಲಂಕಾದ ದಕ್ಷಿಣ ಭಾಗದಲ್ಲಿನ ಮಠಾಲೆ ಅಂತಾರಾಷ್ಷೀಯ ವಿಮಾನ ನಿಲ್ದಾಣ ಕಾರ್ಯಾಚರಣೆಗೆ ಭಾರತದೊಂದಿಗೆ ಜಂಟಿ ಉದ್ಯಮ ಆರಂಭಿಸುವ ಪ್ರಕ್ರಿಯೆಯನ್ನು ಅಖೈರುಗೊಳಿಸುತ್ತಿರುವುದಾಗಿ ಅಲ್ಲಿನ ಸರ್ಕಾರ ಹೇಳಿದೆ ಶ್ರೀಲಂಕಾ ಸಂಸತ್ತಿನಲ್ಲಿಂದು ನಾಗರಿಕ ವಿಮಾನಯಾನ ಸಚಿವ ನಿಮಾಲ್ ಸಿರಿಪಾಲ ಡಿಸಿಲ್ವಾ ಈ ವಿಷಯ ತಿಳಿಸಿ ವಿಮಾನ ನಿಲ್ದಾಣದ ಕಾರ್ಯಾಚರಣೆಯನ್ನು ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ ನಡೆಸಲಿದ್ದು ಈ ನಿಲ್ದಾಣವನ್ನು ವಾಣಿಜ್ಯ ಬಳಕೆಗೆ ಮಾತ್ರ ಬಳಸಿಕೊಳ್ಳಲಾಗುವುದು ವಿಮಾನ ನಿಲ್ದಾಣ ಕಾರ್ಯಾರಂಭಗೊಳ್ಳಲು ಪ್ರಾಧಿಕಾರದಿಂದ ಸಮಗ್ರ ಯೋಜನೆಯನ್ನು ನಿರೀಕ್ಷಿಸಲಾಗುತ್ತಿದೆ ಕ್ರೀಡಾ ಮೂಲಸೌಕರ್ಯ ಸೃಷ್ಟಿಗೆ ಹಾಗೂ ಅನುದಾನಗಳ ಸಮರ್ಪಕ ಬಳಕೆಗಾಗಿ ಕೇಂದ್ರ ಸರ್ಕಾರ ಬೇಲೋ ಇಂಡಿಯಾ ಯೋಜನೆಯನ್ನು ಜಾರಿಗೊಳಿಸುತ್ತಿದೆ ಎಂದು ಕ್ರೀಡಾ ಸಚಿವ ಕರ್ನಲ್ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ತಿಳಿಸಿದ್ದಾರೆ